ಗಗನಕ್ಷೇರುತ್ತಿರುವ ಬೆಲೆಗಳನ್ನು ಗಮನದಲ್ಲಿರಿಸಿಕೊಂಡು ಕೇಂದ್ರ ಸರ್ಕಾರದಿಂದ ಚಿಲ್ಲರೆ ವ್ಯಾಪಾರಿಗಳ ಮತ್ತು

ಈ ಸುತ್ತಿನಲ್ಲಿ ಈತಾನ್ನ ಪ್ರದೇಶ ಗುಡ್ಡಗಾಡು ರಾಜ್ಲಗಳು ಜಮ್ಮು ಮತ್ತು ಕಾಶ್ನೀರ ಲಡಾಖ್ ಮತ್ತು ದ್ವೀಪಗಳಗೆ ಹೆಚ್ಚು ಗಮನ ಹರಿಸಲಾಗುವುದು ಎಂದು ಹೇಳಿದ್ದಾರೆ

ಈ ಯೋಜನೆಯಿಂದ ಗುಡ್ಡಗಾಡು ಪ್ರದೇಶಗಳ ಪ್ರವಾಸೋದ್ದಮಕ್ಕೆ ಉತ್ತೇಜನ ದೊರೆಯುವುದಲ್ಲದೆ ಉದ್ಯೋಗ ಸೃಷ್ಟಗೂ ನೆರವಾಗಲಿದೆ

ಏತನ್ನದ್ದೆ ಎರಡನೇ ಹಾಗೂ ಮೂರನೇ ಪಂತದ ಮತದಾನದ ಕ್ಷೇತ್ರಗಳಲ್ಲಿ ಚುನಾವಣಾ ಪ್ರಚಾರ ಕಾವೇರಿದೆ

ಎಲ್ಲ ಶ್ರಮುಖ ಪಕ್ಷಗಳ ತಾರಾ ಪ್ರಚಾರಕರು ಮತ್ತು ಮುಖಂಡರು ಸಾರ್ವಜನಿಕ ಸಭೆ ಹಾಗೂ ಚುನವಣಾ ರಾಲಿಗಳಲ್ಲಿ ತೊಡಗಿದ್ದಾರೆ ಇಂದು ಬಿಜೆಪಿಯ ಹಿರಿಯ ಮುಖಂಡ ಹಾಗೂ ಕೇಂದ್ರ ಸಚಿವ ನಿತಿನ್ ಗಢರಿ ಮತ್ತು ಕಾಂಗ್ರೆಸ್ ಮುಖಂಡ ಶುತ್ರುಫ್ನ ಸಿನ್ನಾ ಹಲವೆಡೆ ಪಕ್ಷದ ಅಭ್ಯರ್ಥಿಗಳ ಪರ ಮತ ಯಾಚಿಸಲಿದ್ದಾರೆ

ನಿನ್ನೆ ಮುಖ್ಯಮಂತ್ರಿ ಯೋಗಿ ಆದಿತ್ತನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ರಕ್ಷಣಾ ಕೈಗಾರಿಕೆಗಳನ್ನು ಸ್ವಾಪಿಸುವ ಕಂಪನಿಗಳಿಗೆ ವಿದ್ಯುತ್ ರಸ್ತೆ ಮತ್ತು ಭೂಮಿಯನ್ನು ನಿಗದಿಪಡಿಸುವುದು ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನು ರಾಜ್ಯ ಸರ್ಕಾರ ಒದಗಿಸುತ್ತದೆ ಎಂದು ನಮ್ನ ಬಾತ್ತೀದಾರರು ವರದಿ ಮಾಡಿದ್ದಾರೆ ಅಲ್ಲದೆ ಮತ್ತೊಂದು ಮಹತ್ವದ ನಿರ್ಧಾರ ಕೈಗೊಂಡಿರುವ ರಾಜ್ಜ ಸಂಪುಟ ಸಭೆ ನೋಯ್ಡಾ ಮತ್ತು ಗ್ರೇಟರ್ ನೋಯ್ಡಾ ಪ್ರದೇಶದ ಮನೆ ಖರೀದಿದಾರರಿಗೆ ದಂಡ ವಿಧಿಸುವಿಕೆಯಿಂದ ಮತ್ತು ಇತರ ಬಾಕಿಗಳಿಂದ ಮನೆಕಟ್ಟುವವರಿಗೆ ವಿನಾಯಿತಿ ನೀಡುವ ಮೂಲಕ ಪರಿಹಾರವನ್ನು ಒದಗಿಸಿದೆ

ರಾಜಕೀಯ ಪಕ್ಷಗಳ ನೋಂದಣೆ ಟ್ರ್ಯಾಕಿಂಗ್ ನಿರ್ವಹಣಾ ವ್ಚವಸ್ವೆಯನ್ನು ಜಾರಿಗೊಳಿಸಲು ಚುನಾವಣಾ ಆಯೋಗ ಮುಂದಾಗಿದೆ ಅರ್ಜಿದಾರರು ತಮ್ಮ ಅರ್ಜಿಯ ಪ್ರಗತಿಯನ್ನು ತಿಳಿಯಲು ಆನ್ಲೈನ್ ಪೋರ್ಟಲ್ಗಳ ಮೂಲಕ ಈ ವ್ಚವಸ್ವೆಯನ್ನು ಜಾರಿಗೊಳಿಸಲಾಗುತ್ತದೆ

ಸುಧಾರಿತ ಸೇವಾ ವಿತರಣೆಗಾಗಿ ನಗರ ಸ್ವಳೀಯ ಸಂಸ್ವೆಗಳ ಸಾಮರ್ಥ್ವವನ್ನು ಇದು ಬಲಪಡಿಸಲಿದೆ ಹಣಕಾಸು ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಸಮೀರ್ ಕುಮಾರ್ ಖಾರೆ ಮತ್ತು ಎಡಿಬಿ ಇಂಡಿಯಾ ರೆಸಿಡೆಂಟ್ ಮಿಷನ್ ನ ನಿರ್ದೇಶಕ ಕೆನಿಚಿ ಯೊಕೊಯಾಮಾ ನವದೆಹಲಿಯಲ್ಲಿ ಈ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಈ ಕುರಿತು ಪ್ರತಿಕ್ರಿಯಿಸಿದ ಖಾರೆ ಈ ಯೋಜನೆಯು ನೀರು ಸರಬರಾಜು ಮತ್ತು ನೈರ್ಮಲ್ಟಕ್ಕೆ ಸಾರ್ವತ್ರಿಕ ಪ್ರವೇಶ ಕಲ್ಪಿಸುವುದರೊಂದಿಗೆ ನಗರ ಜನರ ಜೀವನವನ್ನು ಸುಧಾರಿಸಲಿದೆ ಎಂದಿದ್ದಾರೆ ಜತೆಗೆ ಈ ಯೋಜನೆಯ ಉಪಕ್ರಮಗಳು ಆರ್ಥಿಕ ಬೆಳವಣಿಗೆಗೆ ಅಗತ್ಯವಾದ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ರಾಜ್ಯಕ್ಕೆ ನೆರವಾಗಲಿವೆ ಎಂದು ಹೇಳಿದ್ದಾರೆ ಕೊಳಚೆ ನೀರು ಸಂಗ್ರಹಣೆ ಮತ್ತು ಸಂಸ್ಕರಣೆ ಹಾಗೂ ಒಳಚರಂಡಿ ವ್ಲವಸ್ಥೆಯನ್ನು ಅಭಿವೃದ್ದಿಪಡಿಸುವ ಈ ಯೋಜನೆಯ ಗುರಿಯಲ್ಲಿ ಅಂಬೂರ್ ತಿರುಚಿರಪಳ್ಳಿ ತಿರುಪ್ಲೂರ್ ಮತ್ತು ವೆಲ್ಲೂರ್ ನಗರಗಳವೆ ಜತೆಗೆ ಮಧುರೈ ಮತ್ತು ತಿರುಪ್ಪೂರ್ ನಗರಗಳಲ್ಲಿ ನೀರು ಪೂರೈಕೆ ವ್ಯವಸ್ಥೆಯನ್ನು ಸುಧಾರಿಸುವುದು ಸಹ ಯೋಜನೆಯ ಗುರಿಯಾಗಿದೆ

ವಸತಿ ವಿಶ್ವವಿದ್ದಾಲಯಗಳು ವಸತಿಯೇತರ ವಿಶ್ವವಿದ್ಯಾಲಯಗಳು ತಾಂತ್ರಿಕ ವಿಶ್ವವಿದ್ಯಾಲಯಗಳು ವಸತಿ ಕಾಲೇಜುಗಳು ಮತ್ತು ಸರ್ಕಾರಿ ಕಾಲೇಜುಗಳು ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಈ ಪ್ರಶಸ್ತಿ ನೀಡಲಾಗಿದೆ ಸಮಾರಂಭದಲ್ಲಿ ಮಾತನಾಡಿದ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ರಮೇಶ್ ಪೊಖ್ರಿಯಾರ್ ನಿಶಾಂಕ್ ಸ್ವಚ್ಛತಾ ಕ್ಷೇತ್ರದಲ್ಲಿ ಬದಲಾವಣೆ ತರಲು ವಿದ್ಯಾರ್ಥಿಗಳು ಮುಂದಾಳತ್ವ ವಹಿಸುತ್ತಿದ್ದಾರೆ ತ್ರೇಯಾಂಕ ವ್ಯವಸ್ಥೆಯು ವಿದ್ಯಾರ್ಥಿ ಶೌಚಾಲಯ ಅನುಪಾತ ಹಾಸ್ಟೆಲ್ ನೈರ್ಮಲ್ಯ ಹಾಸ್ಟೆಲ್ ಅಡುಗೆ ಕೊಠಡಿ ನೈರ್ಮಲ್ಯ ನೀರಿನ ಲಭ್ಣತೆ ನೀರಿನ ಸಂರಕ್ಷಣಾ ಕ್ರಮಗಳು ಕ್ವಾಂಪಸ್ ಹಸಿರು ಮತ್ತು ನೈರ್ಮಲ್ಡದ ಆಡಳಿತಾತ್ಕ ಜವಾಬ್ದಾರಿಯಂತಹ ನೈರ್ಮಲ್ವದ ವಿವಿಧ ಮಾನದಂಡಗಳನ್ನಾಧರಿಸಿದೆ ಎಂದು ತಿಳಿಸಿದರು

ಕಾನೂನು ಹಣಕಾಸು ಮತ್ತು ಕಾರ್ಪೊರೇಟ್ ವ್ಲವಹಾರಗಳ ರಾಜ್ಯ ಸಚಿವ ಅನುರಾಗ್ ಠಾಕೂರ್ ನಿನ್ನೆ ರಾಜ್ಯ ಸಭೆಗೆ ಲಿಖಿತ ಉತ್ತರ ನಿಡಿದ್ದಾರೆ ಕಂಪನಿಯ ಮಂಡಳ ಸದಸ್ವರಾಗಿ ಸೇವೆ ಸಲ್ಲಿಸಲು ಸಚಿವಾಲಯ ನೀಡುವ ಡಿನ್ ಸಂಬ್ಹೆಯನ್ನು ಹೊಂದಿರುವುದು ಅವಶ್ವವಾಗಿರುತ್ತದೆ

ಕೂಟದ ಮೂರನೇ ದಿನವಾದ ನಿನ್ನೆ ಅಥ್ಲೆಟಕ್ಸ್ ವಾಲಿಬಾಲ್ ಕೂಟಂಗ್ ಮತ್ತು ಟೇಬಲ್ ಟೇನಿಸ್ ವಿಭಾಗದಲ್ಲಿ ಹತ್ತು ಚಿನ್ನದ ಪದಕ ಜಯಿಸಿದೆ ಅದರಲ್ಲೂ ಅಥ್ಲೆಟಕ್ಸ್ ಸ್ಪರ್ಧೆಯಲ್ಲಿ ನಾಲ್ಕು ಚಿನ್ನ್ ನಾಲ್ಕು ದೆಳ್ಳ ಮತ್ತು ಎರಡು ಕಂಚಿನ ಪದಕ ಗೆದ್ದಿದೆ ವಾಲಿಬಾಲ್ ಸ್ಪರ್ಧೆಯಲ್ಲಿ ಭಾರತದ ಪುರುಷ ಮತ್ತು ಮಹಿಳಾ ತಂಡಗಳು ಚಿನ್ನ ಜಯಿಸಿವೆ